ಮಹಾರಾಷ್ಷ ಮತ್ತು ಪರಿಯಾಣ ವಿಧಾನಸಭಾ ಚುನಾವಣೆಗೆ ಪ್ರಜಾರ ಕಾರ್ಯ ಅಂತಿಮ ಪಂತದಲ್ಲಿದೆ ಮತದಾರರನ್ನು ಸೆಳೆಯಲು ಎರಡು ದಿನ ಬಾಕಿ ಇದ್ದು ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿವೆ

ಝಾಜ್ಗರ್ ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಬಿಜೆಪಿ ನಾಯಕ ರಾಜ್ನಾಥ್ ಸಿಂಗ್ ಮಾತನಾಡಿದರು ಇನ್ನೂ ಅನೇಕ ನಾಯಕರು ಎರಡೂ ರಾಜ್ಲಗಳ ವಿವಿಧೆಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಮಹಾರಾಷ್ಷದಲ್ಲಿ ವಿಧಾನಸಭಾ ಚುನಾವಣೆ ಮತದಾನಕ್ಕೆ ಮೂರು ದಿನ ಬಾಕಿ ಇದ್ದು ಸಿದ್ದತೆಗಳು ಭರದಿಂದ ಸಾಗಿವೆ ಮುಕ್ತ ಮತ್ತು ನ್ಯಾಯಸಮ್ತ ಮತದಾನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮುಂಬೈನಲ್ಲಿ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನಲ್ಲಿ ಮುಖ್ಯ ಚುನಾವಣಾಧಿಕಾರಿ ಬಲ್ಲೇವ್ ಹರ್ಪಾಲ್ ಸಿಂಗ್ ಹೇಳಿದ್ದಾರೆ ನಾಗ್ವುರ್ ದಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಪ್ರಕಾಶ್ ಜಾವ್ದೇಕರ್ ಬಿಜೆಪಿ ಶಿವಸೇನಾ ಮೈತ್ರಿ ಹಿಂದಿನ ದಾಖಲೆಯನ್ನು ಮೀರಿ ಐತಿಹಾಸಿಕ ವಿಜಯ ಸಾಧಿಸಲಿದೆ ಎಂದರು

ಮಧ್ಯಪ್ರದೇಶದಲ್ಲಿ ಝಾಬುಆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಪ್ರಚಾರ ನಾಳೆ ಅಂತ್ಯವಾಗಲಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಅಭ್ಯರ್ಥಿಗಳು ಸೇರಿದಂತೆ ಐವರು ಕಣದಲ್ಲಿದ್ದಾರೆ ಈ ಉಪಚುನಾವಣೆ ಸಂಬಂಧ ಮತದಾನೋತ್ತರ ಸಮೀಕ್ಷೆಗೆ ಚುನಾವಣಾ ಅಯೋಗ ನಿರ್ಬಂಧ ವಿಧಿಸಿದೆ ಮತ್ತೊಂದೆಡೆ ಝಾಬುಆ ದಲ್ಲಿ ಪ್ರಚಾರ ಕಾರ್ಯ ತಾರಕಕ್ಕೇರಿದೆ ವೀಕ್ಷಕ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿಲ್ಲ ಎಂದು ನಾಸಿಕ್ ನಲ್ಲಿ ಮೊಲೀಸ್ ವೀಕ್ಷಕರೊಬ್ಬರನ್ನು ಚುನಾವಣಾ ಆಯೋಗ ತೆಗೆದು ಹಾಕಿದೆ ಮಹಾರಾಷ್ಷದಲ್ಲಿ ಚುನಾವಣಾ ತಯಾರಿ ವೀಕ್ಷಿಸಿದ ನಂತರ ಆಯೋಗ ಈ ನಿರ್ಧಾರಕ್ಕೆ ಬಂದಿದೆ

ಅಂಬಾಲಾದಲ್ಲಿ ಚುನಾವಣಾ ವೆಜ್ವ ವೀಕ್ಷಕರೊಬ್ಬರು ತಮ್ಮ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸುತ್ತಿಲ್ಲವೆಂದು ಚುನಾವಣಾ ಆಯೋಗ ಅವರನ್ನು ತೆಗೆದುಹಾಕಿದೆ ಪ್ರಸ್ತುತ ನಡೆಯುತ್ತಿರುವ ಪರಿಯಾಣ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ವೆಚ್ಚ ವೀಕ್ಷಕ ಕಾರ್ಯವನ್ನು ಗಮನಿಸಿ ಅವರ ಕಾರ್ಯ ತೃಪ್ತಿಕರವಾಗಿಲ್ಲ ಎಂದು ಹೇಳಿ ಆಯೋಗ ಈ ನಿರ್ಧಾರ ಪ್ರಕಟಿಸಿದೆ ಭಾರತೀಯ ಕಂದಾಯ ಸೇವೆಗಳ ಅಧಿಕಾರಿ ರಿತೇಶ್ ಪರ್ಮಾರ್ ಈಗ ಅಂಬಾಲಾದ ಹೊಸ ವೆಚ್ಚ ವೀಕ್ಷಕರಾಗಿದ್ದಾರೆ ಪರಿಯಾಣದ ಮಾಜಿ ಶಾಸಕ ಕರ್ತಾರ್ ಸಿಂಗ್ ಭಾದಾನ ಇಂದು ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿದ್ದಾರೆ ನವದೆಹಲಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಉಪಶ್ಮಿತಿಯಲ್ಲಿ ಭಾದಾನ ಬಿಜೆಪಿ ಸೇರ್ಪಡೆಯಾದರು ಅಸ್ಲಾಂ ರಾಷ್ಟೀಯ ನಾಗರಿಕ ನೋಂದಣಿ ಅಧಿಕಾರಿ ಪ್ರತೀಕ್ ಹಜೇಲಾ ಅವರನ್ನು ಮಧ್ಯಪ್ರದೇಶಕ್ಕೆ ಅತಿ ಹೆಚ್ಚು ಕಾಲಾವಧಿಗೆ ವರ್ಗಾವಣೆ ಮಾಡುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶಿಸಿದೆ ಹಜೇಲಾ ಅವರಿಗೆ ಬೆದರಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಬಿದ್ದಿದೆ ವಿವಾದದ ಹಿನ್ನೆಲೆಯಲ್ಲಿ ಹಜೇಲಾ ಅವರನ್ನು ವರ್ಗಾವಣೆ ಮಾಡುವಂತೆ ಮುಖ್ಯ ನ್ಕಾಯಮೂರ್ತಿ ರಂಜನ್ ಗೊಗೋಯ್ ಹಾಗೂ ನ್ಕಾಯಮೂರ್ತಿಗಳಾದ ಎಸ್

ಬೋಬ್ಡೆ ಮತ್ತು ಆರ್

ನಾರಿಮನ್ ಅವರನ್ನೊಳಗೊಂಡ ವಿಶೇಷ ನ್ಯಾಯಪೀಠ ಆದೇಶ ನೀಡಿದೆ

ಆರ್ ಸಿ ಯ ಅಂತಿಮ ಪಟ್ಟಿ ಹಾಗೂ ಬಿಡುಗಡೆಯ ಉಸ್ತುವಾರಿಯನ್ನು ಹಜೇಲಾ ಅವರಿಗೆ ವಹಿಸಲಾಗಿತ್ತು ವಿವಾದಿತ ಪಿ ಎಂ ಸಿ ಬ್ಯಾಂಕಿನ ಖಾತೆದಾರರು ಪಣ ಹಿಂಪಡೆಯುವುದರ ಮೇಲೆ ರಿಸರ್ವ ಬ್ಯಾಂಕ್ ಆಫ್ ಇಂಡಿಯಾ ವಿಧಿಸಿರುವ ಷರತ್ತನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜೆಯನ್ನು ಸ್ವೀಕರಿಸಲು ಸುಪ್ರೀಂ ಕೋರ್ಟ ನಿರಾಕರಿಸಿದೆ

ಪರಿಸ್ಟಿತಿಯ ಸೂಕ್ಷ್ಮತೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದ್ದು ಅರೋಪಿಗಳ ವಿರುದ್ಧ ಜಾರಿ ನಿರ್ದೇಶನಾಲಯ ಸೂಕ್ತ ಕ್ರಮ ಜರುಗಿಸಲಿದೆ ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮಹ್ತಾ ಹೇಳಿದ್ದಾರೆ

ಮಿಜೋರಾಂ ನಲ್ಲಿ ಎರಡು ವರ್ಷಗಳ ಹಿಂದೆ ಸೈನಿಕ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಬಾಲಕಿಯರ ಪ್ರವೇಶ ಜಾರಿಗೆ ತರಲಾಗಿದ್ದು ಇದರಲ್ಲಿ ಯಶ ಕಂಡ ಹಿನ್ನೆಲೆಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸೈನಿಕ ಶಾಲೆಗಳಲ್ಲಿ ಅಗತ್ಯ ಮಹಿಳಾ ಸಿಬ್ಬಂದಿ ನೇಮಕಕ್ಕೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ರಾಜ್ನಾಥ್ ಸಿಂಗ್ ಸೂಚನೆ ನೀಡಿದ್ದಾರೆ ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯಕ್ಕೆ ಲಿಂಗ ಸಮಾನತೆ ಸೇನಾಪಡೆಗಳಲ್ಲಿ ಮಹಿಳೆಯರ ಸೇರ್ಪಡೆಯ ಸರ್ಕಾರದ ಆಶಯಕ್ಕೆ ಈ ನಡೆ ಪೂರಕವಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಅರ್ಹತೆಯುಳ್ಳ ವ್ಯಾಪಾರಿಗಳು ಅಂಗಡಿ ಉಳ್ಳವರು ಹಾಗೂ ಸ್ವಯಂ ಉದ್ಯೋಗಿಗಳನ್ನು ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮಾನ್ ಧನ್ ಯೋಜನೆಯಡಿ ನೋಂದಾಯಿಸಲು ಸರ್ಕಾರ ವಿಶೇಷ ಅಭಿಯಾನ ಕ್ಲೆ ಗೊಂಡಿದೆ ಈ ಯೋಜನೆಯನ್ನು ಅತಿ ದೊಡ್ಡ ಜಾಲ ಹಾಗೂ ಅನೇಕ ಕಚೇರಿಗಳು ಮತ್ತು ಏಜೆಂಟರನ್ನು ಹೊಂದಿರುವ ಭಾರತೀಯ ಜೀವ ವಿಮಾ ನಿಗಮದ ಮೂಲಕ ಜಾರಿಗೆ ತರಲಾಗುತ್ತಿದೆ

ಏಳು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುನ್ನೂಚನೆ ನೀಡಲಾಗಿದೆ ಭಾರಿ ಮಳೆಯ ಕಾರಣ ನೀಲಗಿರಿ ಕುಂದಾಪ್ ಕೆಟ್ಲ ಬುರ್ಲಿಯಾ ಪ್ರದೇಶಗಳಲ್ಲಿ ಅನೇಕ ಮನೆಗಳಿಗೆ ಹಾನಿಯಾಗಿದೆ ಭಾರಿ ಮಳೆ ಬೀಳುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ಸಾಮೂಹಿಕ ಆಶ್ರಯ ಶಿಬಿರಗಳಿಗೆ ಸ್ವಳಾಂತರಗೊಳ್ಳುವಂತೆ ನೀಲಗಿರಿ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ

ಅಂತಾರಾಷ್ಷೀಯ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ಪೂರೈಕೆ ಮೇಲೆ ನಿಗಾವಹಿಸಿರುವ ಹಣಕಾಸು ಕ್ರಿಯಾ ಕಾರ್ಯ ಪಡೆ ಎಫ್ ಎ ಟಿ ಎಫ್ ಪಾಕಿಸ್ತಾನವನ್ನು ಆ ಪಟ್ಟಿಯಲ್ಲೇ ಮುಂದುವರಿಸಿದೆ ಆಕ್ರಮ ಪಣ ವರ್ಗಾವಣೆ ಮತ್ತು ಭಯೋತ್ವಾದನೆಗೆ ಹಣಮೂರೈಕೆ ನಿಯಂತ್ರಿಸುವಂತೆ ಇಸ್ಲಾಮಾಬಾದ್ ಗೆ ಎಚ್ವರಿಕೆ ನೀಡಲಾಗಿದೆ ಪ್ಯಾರಿಸ್ ನಲ್ಲಿ ಎಫ್ ಎ ಟಿ ಎಪ್ ನ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಕಳೆದ ವರ್ಷದ ಜೂನ್ ನಲ್ಲಿ ಎಫ್ ಎ ಟಿ ಎಫ್ ನ ಕಂದು ಪಟ್ಟಿಯಲ್ಲಿ ಪಾಕಿಸ್ತಾನವನ್ನು ಹೆಸರಿಸಲಾಯಿತು ಈ ಕಾರ್ಯಗಳು ಈ ವರ್ಷದ ಅಕ್ವೋಬರ್ ವೇಳೆಗೆ ಪೂರ್ಣಗೊಳ್ಳದೇ ಇದ್ದಲ್ಲಿ ಇರಾನ್ ಮತ್ತು ಉತ್ತರ ಕೊರಿಯಾದೊಂದಿಗೆ ಕಪ್ಪು ಪಟ್ಟಿಯಲ್ಲಿರಿಸುವ ಸಾಧ್ಯತೆ ಬಗ್ಗೆ ಎಚ್ವರಿಕೆಯನ್ನು ಎಫ್ ಎ ಟಿ ಎಫ್ ನೀಡಿತ್ತು

ಮತ್ತೊಂದೆಡೆ ಮಲ್ಕೇಷ್ಕಾ ಮತ್ತು ಜಪಾನ್ ನಡುವೆ ಪಂದ್ಕ ನಡೆಯಲಿದೆ ಜಪಾನ್ ಮತ್ತು ಆಸ್ಟೇಲಿಯಾ ಮುಖಾಮುಖಿಯಾಗಲಿವೆ ನಾಳೆ ಫೈನಲ್ ಪಂದ್ಯ ನಡೆಯಲಿದೆ

ಭಾರತದ ಮರುಷರು ಎರಡು ಚಿನ್ನ